ಇದುವರೆಗೂ ಬ್ಯಾಂಕಿಂಗ್ ಪರೀಕ್ಷೆಗಳು ಹಿಂದಿ ಇಂಗ್ಲಿಷ್ ಭಾಷೆಗಳಿಗೆ ಸೀಮಿತವಾಗಿದ್ದವು ಈಗ ಪ್ರಾದೇಶಿಕ ಭಾಷೆಗಳಿಗೂ ಅವಕಾಶ ದೊರೆತಿದೆ

ದೇಶದಲ್ಲಿನ ವಾರ್ಷಿಕ ಅರ್ಥಿಕ ಅಭಿವೃದ್ದಿ ಸ್ಟಿತಿಗತಿ ಕುರಿತು ಸಮಗ್ರ ಚಿತ್ರಣ ಇದರಲ್ಲಿ ಪ್ರಕಟಿಸಲಾಗಿದೆ

ಆರ್ಥಿಕ ಸಮೀಕ್ಷೆಯನ್ನು ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಸಿದ್ದಪಡಿಸಿದ್ದಾರೆ

ಕರ್ನಾಟಕ ರಾಜ್ಯ ದೇಶದಲ್ಲೇ ರಫ್ನ ಮತ್ತು ಅಮದು ವಲಯದಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿದ್ಲು ರಾಜ್ಯದವರೇ ಆದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳಿ ಬಜೆಟ್ ಮಂಡಿಸುತ್ತಿರುವ ಹಿನ್ತೆಲೆಯಲ್ಲಿ ಅವರಿಂದ ರಾಜ್ಯಕ್ಕೆ ಉತ್ತಮ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷ ಸಿ

ಜನಾರ್ಧನ ಹೇಳಿದ್ದಾರೆ ಬಜೆಟ್ ಹಿನ್ನೆಲೆಯಲ್ಲಿ ಇಂದು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಉದ್ಯೋಗ ಸೃಷ್ವಿ ಹಿನ್ನೆಲೆಯಲ್ಲಿ ಸಣ್ವ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ನೀಡುವ ಸಹಾಯಧನದ ಬಡ್ವಿದರವನ್ನು ಕಡಿತಗೊಳಿಸಬೇಕಿದೆ ಗೃಹ ಮತ್ತು ವಾಹನ ಸಾಲ ಸೌಲಭ್ಯಗಳಿಗೆ ನೀಡುವಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೂ ಸಾಲದ ಬಡ್ಡಿ ದರವನ್ನು ಬಜೆಟ್ ನಲ್ಲಿ ಕಡಿಮೆ ಮಾಡುವರೆಂಬ ನಿರೀಕ್ಷೆ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ

ಜನಾರ್ಧನ್ ಹೇಳಿದ್ದಾರೆ

ತಜ್ಞರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು ತ್ವರಿತ ಸುದ್ದಿಗಾಗಿ ಆಕಾಶವಾಣಿಯ ಫೇಸ್ಬುಕ್ ಪುಟ ಮತ್ತು ಟ್ವೆಟ್ಟರ್ ನೋಡಬಹುದಾಗಿದೆ

ಅಮೆರಿಕ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿಯವರು ಇಂದು ವಾಷಿಂಗ್ವನ್ ದಿಸಿ ಸಮೀಪದ ಮೇರಿಲ್ಯಾಂಡ್ ನಲ್ಲಿರುವ ಸುತ್ತೂರು ಮರಕ್ಕೆ ಭೇಟಿ ನೀಡಿದರು ಅಲ್ಲಿ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಜಾತ್ಯಾತೀತ ಜನತಾದಳ ಜೆಡಿಎಸ್ನ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಸಕಲೇಶಪುರ ಶಾಸಕ ಹಿರಿಯ ಮುಖಂಡ ಎಚ್

ಕುಮಾರಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ ಬೆಂಗಳೂರಿನ ಜೆ ಪಿ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ರಾಜ್ಯಾಧ್ಯಕ್ಷ ಸ್ಠಾನಕ್ಕೆ ಎಚ್

ಕುಮಾರಸ್ವಾಮಿ ಅವರ ಹೆಸರನ್ನು ಫೋಷಿಸಿದರು ಜೆಡಿಎಸ್ ಕಾರ್ಯಾಧ್ಯಕ್ಷರನ್ನಾಗಿ ಮಾಜಿ ಶಾಸಕ ಮಧು ಬಂಗಾರಪ್ಪ ಹಿರಿಯ ಉಪಾಧ್ಯಕ್ಷರನ್ನಾಗಿ ಮಾಜಿ ಸಚಿವ ಎನ್

ನಬಿ ಶಾಸಕ ಗೋಪಾಲಯ್ಯ ಹಾಗೂ ಉಪಾಧ್ಯಕ್ಷರನ್ನಾಗಿ ಶಾಸಕ ಆರ್ ಮಂಜುನಾಥ್ ಅವರನ್ನು ನೇಮಕ ಮಾಡಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೆಡಿಎಸ್ ಯುವ ಫಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಕಳೆದ ನಾಲ್ಕೈದು ದಿನಗಳಿಂದ ಮಹಾರಾಷ್ಟ ದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಣಾಮ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲ್ಲೂಕಿನಲ್ಲಿರುವ ಆಲಮಟ್ಟಿ ಜಿಲಾಶಯಕ್ಕೆ ನಿನ್ನೆಯಿಂದ ನೀರಿನ ಒಳ ಹರಿವು ಆರಂಭಗೊಂಡಿದೆ ಇದರಿಂದಾಗಿ ಮುಂಗಾರು ಕೊರತೆಯಿಂದ ಕಂಗೆಟ್ಟಿದ್ದ ಈ ಭಾಗದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ

ಮಹಾರಾಷ್ಟದಲ್ಲಿ ಉಂಟಾಗಿರುವ ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಈ ಭಾಗದ ಜಲಾಶಯಗಳಲ್ಲೂ ಒಳಹರಿವು ಹೆಚ್ಚಾಗುತ್ತಿದೆ ಎಂದು ಬಾಗಲಕೋಟೆ ತಾಲ್ದೂಕು ತಹಸೀಲ್ದಾರ್ ತಿಳಿಸಿದ್ದಾರೆ